ನೆರೆ ಪರಿಹಾರ ಕಾರ್ಯದಲ್ಲಿ ರಾಜ್ಯ ಸರ್ಕಾರ ಹಿಂದೆ ಬಿದ್ದಿಲ್ಲ ಮುಖ್ಯಮಂತ್ರಿ ಯಡಿಯೂರಪ್ಪ

ಆಕಾಶವಾಣಿ ವಾರ್ಷಿಕ ಪ್ರಶಸ್ತಿ ಪ್ರಕಟ ಹೊಸ ಜಾನುವಾರು ನೀತಿ ಅನ್ನಯ ಮೇವು ಬ್ಯಾಂಕ್ ಆರಂಭ ಹಾಗೂ ರೈತರಿಗೆ ಕಾರ್ಡ್ ಮೂಲಕ ಮೇವು ವಿತರಣೆಗೆ ಕ್ರಮಕ್ಕೆಗೊಳ್ಳಲು ಸಂಪುಟ ಸಭೆ ತೀರ್ಮಾನಿಸಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ವವಹಾರಗಳ ಸಚಿವ ಜಿ

ಮಾಧುಸ್ವಾಮಿ ತಿಳಿಸಿದ್ದಾರೆ

ಕಾನೂನು ಕಾಲೇಜಿನ ಬೋಧಕ ಸಿಬ್ಬಂದಿಗೆ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿ ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ನೆರವು

ಇದರೊಂದಿಗೆ ಪಾಮ್ ಆಯಿಲ್ ಸಬ್ಲಡಿ ಮುಂದುವರಿಕೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ನವೆಂಬರ್ನಲ್ಲಿ ಜಾಗತಿಕ ಉದ್ದಮಶೀಲತಾ ಶೃಂಗಸಭೆ ಆಯೋಜನೆ ಹಾಗೂ ರಾಜ್ದದಲ್ಲಿ ಹೊಸ ಕಂಪನಿಗಳಿಗೆ ಅನುಕೂಲ ಕಲ್ಪಿಸಲು ನಾವಿನ್ಯತಾ ಪ್ರಾಧಿಕಾರ ರಚನೆಗೆ ಸಂಪುಟ ನಿರ್ಧರಿಸಿತು ಎಂದು ಸಚಿವ ಜಿ

ಮಾಧುಸ್ವಾಮಿ ವಿವರಿಸಿದರು ನೆರೆ ಪರಿಹಾರ ಕಾರ್ಯದಲ್ಲಿ ರಾಜ್ಯ ಸರ್ಕಾರ ಹಿಂದೆ ಬಿದ್ದಿಲ್ಲ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೆರೆ ಪರಿಹಾರ ಕಾರ್ಯದಲ್ಲಿ ಸರ್ಕಾರ ಸೂಕ್ತ ತ್ರಮ ಕೈಗೊಳ್ಳುತ್ತಿಲ್ಲ ಎಂಬ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಹೇಳಿದರು ಜಿಲ್ಲೆಗೊಂದು ವೈದ್ಯಕೀಯ ಕಾಲೇಜು ಆರಂಭಿಸಲು ನಿರ್ಧರಿಸಿದ್ದು ತಾಲ್ಲೂಕಿಗೊಂದು ಕಾಲೇಜು ತೆರೆಯಲು ಸಾಧ್ಯವಿಲ್ಲ ಕನಕಪುರದಲ್ಲಿ ವೈದ್ಯಕೀಯ ಕಾಲೇಜು ಸಂಬಂಧ ಹೇಳಿಕೆ ನೀಡಿರುವ ಕಾಂಗ್ರೆಸ್ ಶಾಸಕ ಡಿ

ಶಿವಕುಮಾರ್ ಜೊತೆ ಮಾತನಾಡುವುದಾಗಿ ಅವರು ಹೇಳಿದರು ಪ್ರವಾಹ ಪರಿಸ್ಥಿತಿ ಅವಲೋಕನೆಗಾಗಿ ಸ್ವಗಿತಗೊಂಡಿದ್ದ ಬೆಂಗಳೂರು ನಗರ ಪ್ರದಕ್ಷಿಣೆಯನ್ನು ಬರುವ ವಾರದಿಂದ ಮತ್ತೆ ಆರಂಭಿಸಲಾಗುವುದು ಎಂದು ಅವರು ಹೇಳಿದರು ಟಪ್ಪು ಸುಲ್ತಾನ್ ಪಕ್ಷ ವಿಷಯಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸಮಿತಿ ರಚಿಸಿದ್ದು ವರದಿ ಬಂದ ನಂತರ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಯಡಿಯೂರಪ್ಪ ತಿಳಿಸಿದರು

ಪತ್ನ ಕ್ರಮದಲ್ಲಿ ಟಪ್ಪು ಸುಲ್ಕಾನ್ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಕಂದಾಯ ಸಚಿವ ಆರ್ ಅಶೋಕ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಟಿಪ್ಪು ಪಠ್ಹ ಕುರಿತು ರಚಿಸಲಾದ ಸಮಿತಿ ವರದಿ ನಂತರ ಶಿಕ್ಷಣ ಸಚಿವರು ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದು ಹೇಳಿದರು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ವೈದ್ಯಕೀಯ ಕಾಲೇಜು ಆರಂಭಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಪ್ರಕ್ರಿಯೆ ಮುಗಿದ ನಂತರ ತಾಲ್ಲೂಕು ಹೋಬಳಿ ಕೇಂದ್ರಕ್ಕೆ ಕಾಲೇಜು ಕೊಡುವ ಬಗ್ಗೆ ಚರ್ಚಿಸೋಣ ಎಂದು ಆರ್

ಮುಖ್ಡಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿಂದು ಚಿಕ್ಕಮಗಳೂರು ಜಿಲ್ಲೆ ಕಳಸೇತ್ವರದ ಸಾರಗೋಡು ತತ್ತೋಳ ಮತ್ತು ಮಸಗಲಿ ಮೀಸಲು ಅರಣ್ಣ ಭೂಮಿ ಒತ್ತುವರಿ ತೆರವು ಕುರಿತು ಸಭೆ ನಡೆಯಿತು ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಕೇರಳ ಮಾದರಿ ಸುಪ್ರೀಂ ಕೋರ್ಟ್ಗೆ ಪ್ರಮಾಣಪತ್ರ ಸಲ್ಲಿಸಿ ರೈತರ ಜಮೀನು ಉಳಿಸಿಕೊಳ್ಳಬಹುದು ಎಂದು ತಿಳಿಸಿದರು ಸುಪ್ರೀಂ ಕೋರ್ಟ್ ಮುಂದೆ ಹೋಗದಿದ್ದರೆ ಇಡೀ ಊರನ್ನೇ ಸ್ವಳಾಂತರ ಮಾಡಬೇಕಾಗುತ್ತದೆ ಈ ಹಂತದಲ್ಲಿ ಪರ್ಯಾಯ ಜಾಗ ಹುಡುಕುವುದು ಕಷ್ಟವಾಗುತ್ತದೆ ಎಂಬುದನ್ನು ಮುಖ್ಯಮಂತ್ರಿ ಅವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಎಂದು ಸಂಸದೆ ಹೇಳಿದರು ಕೂಡಲೇ ಸ್ವಂದಿಸಿದ ಮುಖ್ಯಮಂತ್ರಿ ಅವರು ರೈತರ ಹಿತಾಸಕ್ತಿ ಕಾಯಬೇಕು ಕೃಷಿಕರಿಂದಲೇ ಅರಣ್ಣ ಭೂಮಿ ಉಳಿದಿದೆ ಯಾವುದೇ ಕಾರಣಕ್ಕೂ ಇವರನ್ನು ಒಕ್ಕಲೆಬ್ಬಿಸಬಾರದು ನ್ನಾಯಾಲಯದ ಮುಂದೆ ಪ್ರಮಾಣಪತ್ರ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಎಂದು ಶೋಭಾ ಕರಂದ್ಲಾಜೆ ಹೇಳಿದರು

ಇದರ ಅಂಗವಾಗಿ ದೇಶದೆಲ್ಲೆಡೆ ಏಕತೆಗಾಗಿ ಓಟ ಆಯೋಜಿಸಲಾಗಿತ್ತು ಓಟದಲ್ಲಿ ಸಮಾಜದ ಎಲ್ಲಾ ವರ್ಗಗಳ ಲಕ್ಷಾಂತರ ಜನತೆ ಪಾಲ್ಗೊಂಡರು ಗುಜರಾತ್ನ ಕೆವಾಡಿಯಾದಲ್ಲಿನ ಸರ್ದಾರ್ ಪಟೇಲರ ಬೃಹತ್ ಏಕತಾ ಪ್ರತಿಮೆಗೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಪುಪ್ಪನಮನ ಸಲ್ಲಿಸಿ ಏಕತಾ ಪ್ರತಿಜ್ಞಾವಿಧಿ ಬೋಧಿಸಿದರು ರಾಜ್ಞದಲ್ಲೂ ಸರ್ದಾರ್ ಪಟೇಲ್ ಜನ್ಸದಿನವನ್ನು ಏಕತಾ ದಿನವಾಗಿ ಆಚರಿಸಲಾಗುತ್ತಿದೆ ಬೆಂಗಳೂರಿನಲ್ಲಿ ನಡೆದ ಪ್ರಧಾನ ಸಮಾರಂಭದಲ್ಲಿ ಏಕತಾ ಓಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೇಂದ್ರ ಸಚಿವ ಪ್ರಲ್ವಾದ್ ಜೋಷಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ ನಂತರ ಐನೂರಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಒಂದೇ ದೇಶವಾಗಿ ಒಗ್ಗೂಡಿಸುವಲ್ಲಿ ಸರ್ದಾರ್ ಪಟೇಲ್ ಪಾತ್ರ ಬಹಳ ಪ್ರಮುಖವಾದುದು ಎಂದು ಹೇಳದರು ಸಮಾರಂಭದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಡಾ ಸಿ

ಅಶ್ವಕ್ಥನಾರಾಯಣ ಸಚಿವ ಸಿ ಟಿ ರವಿ ಮತ್ತಿತರ ಗಣ್ಣರು ಪಾಲ್ಗೊಂಡಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಏಕತಾ ನಡಿಗೆ ಜಾಥಾ ನಡೆಯಿತು ದೊಡ್ಡಬಳ್ಳಾಪುರದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಜನ್ನ ದಿನಾಚರಣೆ ಹಾಗೂ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಪುಣ್ಣಸ್ನರಣೆ ಕಾರ್ಯಕ್ರಮ ಹಮ್ಸಿಕೊಳ್ಳಲಾಗಿತ್ತು ಬೀದರ್ಲ್ಲಿ ಸರ್ದಾರ್ ಪಟೇಲ್ ಜಯಂತಿ ಅಂಗವಾಗಿ ರಾಷ್ಷೀಯ ಏಕತಾ ದಿನ ಹಮ್ಮಿಕೊಳ್ಳಲಾಗಿತ್ತು ಭಾರತ ಸೇವಾ ದಳದ ಜಿಲ್ಲಾಧ್ವಕ್ಷ ಶಿವಶರಣಪ್ಪ ವಾಲಿ ಪ್ರತಿಜ್ಞಾ ವಿಧಿ ಬೋಧಿಸಿದರು ವಿಜಯಪುರದ ಪ್ರಮುಖ ಬೀದಿಗಳಲ್ಲಿ ರಾಷ್ಟೀಯ ಏಕತಾ ನಡಿಗೆ ನಡೆಯಿತು ನಡಿಗೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ವಿಜಯಪುರ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ದಿವಂಗತ ಇಂದಿರಾಗಾಂಧಿ ಪುಣ್ಯಸ್ಕರಣೆ ಕಾರ್ಯಕ್ರಮ ಜರುಗಿತು ರಾಜ್ಞಮಟ್ಟದ ಆಕಾಶವಾಣಿ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ ನಾಟಕ ವಿಭಾಗದಲ್ಲಿ ಕಲಬುರಗಿ ಬಾನುಲಿ ಕೇಂದ್ರದ ನಿರ್ಮಾಣ ನಾಯಿ ಬಾಲ ಡೊಂಕೆ ಪ್ರಥಮ ಬಹುಮಾನ ಪಡೆದುಕೊಂಡಿದೆ ಮೈಸೂರು ಕೇಂದ್ರ ಪ್ರಸಾರ ಮಾಡಿದ ಮಿಟೂ ನಾಟಕ ಎರಡನೇ ಬಹುಮಾನಕ್ಕೆ ಆಯ್ಕೆಯಾಗಿದೆ ರೂಪಕ ವಿಭಾಗದಲ್ಲಿ ಲೋಕನಿಂದಿಸಿದರು ಲೋಕ ನನ್ನದೆಂದವರು ಧಾರವಾಡ ಕೇಂದ್ರದ ನಿರ್ಮಾಣ ಮೊದಲ ಬಹುಮಾನ ಪಡೆದುಕೊಂಡಿದೆ ಎರಡನೆಯ ಬಹುಮಾನಕ್ಕೆ ಹಾಸನ ಕೇಂದ್ರದ ರೂಪಕ ಶಾಂತಿ ಸ್ವಾಸ್ಟ್ವದ ರಹದಾರಿ ಯೋಗ ಆಯ್ಲೆಯಾಗಿದೆ ರೇಡಿಯೋ ಸರಣಿ ಕಾರ್ಯಕ್ರಮದಲ್ಲಿ ಮೊದಲ ಬಹುಮಾನಕ್ಕೆ ಬೆಂಗಳೂರು ಕೇಂದ್ರ ಪ್ರಸಾರ ಮಾಡಿದ ರಾಮಾಯಣದ ರಸ ಪ್ರಸಂಗಗಳು ಆಯ್ತೆಯಾಗಿದೆ ಎರಡನೇ ಬಹುಮಾನ ಮೈಸೂರು ಕೇಂದ್ರ ಪ್ರಸಾರ ಮಾಡಿದ ಪದ ಸಂಸ್ಟತಿ ಕಾಯಕ್ರಮಕ್ಕೆ ದೊರೆತಿದೆ ಸ್ಥಳೀಯ ಆಕಾಶವಾಣಿ ಕೇಂದ್ರಗಳ ವಿಭಾಗದಲ್ಲಿ ಕಾರವಾರ ಕೇಂದ್ರ ಪ್ರಸ್ತುತ ಪಡಿಸಿದ ಆರದಿರಲಿ ಬೆಳಕು ಮುಳುಗದಿರಲಿ ಬದುಕು ಕಾರ್ಯಕ್ರಮ ಆಯ್ಕೆಯಾಗಿದೆ ಚಿತ್ರದುರ್ಗ ಕೇಂದ್ರದ ಪ್ರಸ್ತುತಿ ಮರಳ ಮರಳಿಗೆ ಕಾರ್ಯಕ್ರಮಕ್ಕೆ ಎರಡನೇ ಬಹುಮಾನ ದೊರೆತಿದೆ ಕೇಂದ್ರ ಸರ್ಕಾರದ ಯೋಜನೆಗಳ ವಿಭಾಗದಲ್ಲಿ ಬೆಂಗಳೂರು ಕೇಂದ್ರದ ಸ್ವಚ್ಯ ಶಾಲೆ ಕಾರ್ಯಕ್ರಮ ಮೊದಲ ಬಹುಮಾನಕ್ಕೆ ಹಾಗೂ ಕಲಬುರಗಿ ಕೇಂದ್ರದ ಮೋಷಣ್ ಅಭಿಯಾನ್ ಕಾರ್ಯಕ್ರಮ ಎರಡನೆಯ ಬಹುಮಾನಕ್ಕೆ ಆಯ್ಕೆಯಾಗಿವೆ ಮುಜರಾಯಿ ದೇವಾಲಯಗಳ ಯಕ್ಷಗಾನ ಮೇಳ ಕಲಾವಿದರ ವೇತನ ಪರಿಷ್ಠರಿಸುವ ಚಿಂತನೆ ಇದೆ ಎಂದು ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವೇತನ ಪರಿಷ್ಠರಣೆಯ ಮಾನದಂಡ ನಿಗದಿಗೆ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಎಂ ಎನ್ ಹೆಗಡೆ ನೇತೃತ್ವದ ಸಮಿತಿ ರಚಿಸಲಾಗಿದೆ ಎಂದು ಹೇಳಿದರು ತೆಂಕು ಮತ್ತು ಬಡಗು ತಿಟ್ಟನ ತಜ್ಜ ಕಲಾವಿದರು ಸಮಿತಿಯ ಸದಸ್ಟರಾಗಿರುತ್ತಾರೆ ಮೂರು ತಿಂಗಳಲ್ಲಿ ವರದಿ ನೀಡಲು ಸಮಿತಿಗೆ ಕಾಲಾವಧಿ ನಿಗದಿಪಡಿಸಲಾಗಿದೆ ಎಂದು ಅವರು ತಿಳಿಬಿದರು ಪರಾಡಿ ರಾಮಗಾಣಿಗ ಯಕ್ಷಗಾನ ಪ್ರಶಸ್ತಿ ಪುನರಾರಂಭಿಸಲು ಉದ್ದೇತಿಸಲಾಗಿದೆ ಪ್ರಶಸ್ತಿ ಪಡೆಯುವ ಕಲಾವಿದರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಮುಜರಾಯಿ ಇಲಾಖೆಯೇ ನೀಡಲಿದೆ ಎಂದು ಅವರು ಹೇಳಿದರು